ಅವರು ವಿಡಿಯೋ ಕಾನ್ಫರನ್ಸಿಂಗ್ ಮೂಲಕ ಇಂದು ಬೆಳಗ್ಗೆ ಪತ್ತು ದಶಲಕ್ಷ ಮಹಿಳೆಯರಿಗೂ ಹೆಚ್ಚು ಸಂಖ್ಯೆ ಪೊಂದಿರುವ ಸ್ವಯಂ ನೆರವು ತಂಡಗಳ ಸದಸ್ಯರೊಂದಿಗೆ ಸಂವಾದ ನಡೆಸಿ ಈ ತಂಡಗಳು ಬಡವರಿಗೆ ಆದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ ಆರ್ಥಿಕ ಬೆಳವಣಿಗೆಯ ಆಧಾರ ನೆಲೆಗಳಾಗಿವೆ ಎಂದಿದ್ದಾರೆ

ಮಹಿಳಾ ಸಬಲೀಕರಣಕ್ಕೆ ಅತ್ಯಂತ ಮಹತ್ವದ ಅಗತ್ಕವೆಂದರೆ ಅವರಿಗೆ ತಮ್ಮ ಶಕ್ತಿ ಸಾಮರ್ಥ್ಯ ಕೌತಲಗಳನ್ನು ಗುರುತಿಸಿಕೊಳ್ಳುವ ಅವಕಾಶ ಕಲ್ಪಿಸುವುದಾಗಿದೆ ಎಂದು ಪ್ರಧಾನಮಂತ್ರಿ ನುಡಿದರು ಮಹಿಳೆಯರು ದೇಶದ ಪ್ರತಿಯೊಂದು ವಲಯದಲ್ಲೂ ಕೆಲಸ ಮಾಡುತ್ತಿದ್ದು ಮಹಿಳೆಯರ ಕೊಡುಗೆ ಇಲ್ಲದ ಕೃಷಿ ಕ್ಷೇತ್ರ ಹಾಗೂ ಹೈನುಗಾರಿಕಾ ವಲಯವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ರಾಷ್ಲೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯಡಿ ದೇಶದ ಎರಡೂವರೆ ಲಕ್ಷ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಲಕ್ಷಾಂತರ ಬಡ ಕುಟುಂಬಗಳನ್ನು ತಲುಪುವ ಗುರಿ ಇದ್ದು ಅವರಿಗೆ ಸುಶ್ಲಿರವಾದ ಜೀವನೋಪಾಯ ಅವಕಾಶಗಳನ್ನು ಒದಗಿಸಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು ನವದೆಹಲಿಯ ತಿಲಕ್ಮಾರ್ಗ್ನಲ್ಲಿ ನಿರ್ಮಾಣವಾಗಿರುವ ಭಾರತೀಯ ಸರ್ವೇಕ್ಷಣಾ ಇಲಾಖೆಯ ಹೊಸ ಕೇಂದ್ರ ಕಚೇರಿ ಧಾರೋಪರ್ ಭವನ್ ಅನ್ನು ಪ್ರಧಾನಮಂತ್ರಿ ನರೇಂದ್ರ ಇಂದು ಉದ್ಘಾಟಿಸಿದರು ವಿದ್ಯುತ್ ಮಿತವ್ಯಯದ ವ್ಯವಸ್ಥೆ ಮಳನೀರು ಕೊಯ್ಲು ಸೇರಿದಂತೆ ಪಲವರಾರು ವ್ಯವಸ್ಥೆಗಳನ್ನು ಹೊಸ ಕಟ್ಟಡ ಹೊಂದಿದೆ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 ಇದೇ ವೇಳೆ ಮೋದಿ ಅವರು ಎಎಸ್ಐನ ಈ ಗ್ರಂಥಾಲಯವನ್ನು ವೀಕ್ಷಿಸಿದರು ಬಳಿಕ ಅವರು ಜನರು ತಮ್ನ ಪರಂಪರೆ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಗತ್ನ ಪ್ರಾಚ್ಯವಸ್ತುವಿಗೆ ಸಂಬಂಧಿಸಿದ ಪ್ರತಿ ಪತ್ರಗಳು ಮತ್ತು ಕಲ್ಲುಗಳು ತಮ್ನದೇ ಇತಿಹಾಸವನ್ನು ಹೊಂದಿವೆ ಎಂದು ಬಣ್ಣಿಸಿದರು

ಮಟ್ಟದ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿ ಅವರು ಈ ವಿಷಯ ತಿಳಿಸಿದರು

ಪ್ರತಿ ಮಾದರಿ ಗ್ರಾಮಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಾಥಮಿಕ ಶಾಲೆ ಸಮುದಾಯ ಕೇಂದ್ರಗಳು ಸಂಪರ್ಕ ಒಳಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಎಂದು ಅವರು ತಿಳಿಸಿದರು ತೂತುಕುಡಿಯಲ್ಲಿ ಸ್ವೆರ್ಲೈಟ್ ಕಂಪನಿ ವಿರುದ್ದ ನಡೆದ ಪ್ರತಿಭಟನೆಗೆ ಸಂಬಂಧಿಸಿದ ವಿಡಿಯೋ ದೃಶ್ಯಾವಳಿಗಳು ಮತ್ತು ದಾಖಲೆಗಳು ಮತ್ತು ವರದಿಯನ್ನು ಸಲ್ಲಿಸುವಂತೆ ಮದ್ರಾಸ್ ಪೈಕೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ಆದೇಶ ನೀಡಿದೆ

ಸೆಲ್ವಂ ಮತ್ತು ಎ ಎಂ ಬಷೀರ್ ಅಹ್ಮದ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಸಪಮತದ ಸಲಿಂಗಕಾಮ ಎಂಬುದು ಅಪರಾಧ ಅಲ್ಲ ಎನ್ನುವುದಾದರೆ ಅದಕ್ಕೆ ಸಂಬಂಧಿಸಿದ ಸಾಮಾಜಿಕ ಕಳಂಕ ಮತ್ತು ಎಲ್ಜಿಐಟಿಕ್ಕೂ ಸಮುದಾಯದ ವಿರುದ್ಧದ ತಾರತಮ್ಯ ಕೂಡ ಇಲ್ಲವಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಇಂದು ಅಭಿಪ್ರಾಯ ಪಟ್ಟದೆ ಈ ಸಮುದಾಯದ ವಿರುದ್ಧ ಭಾರತದ ಸಮಾಜದಲ್ಲಿ ಹಲವು ವರ್ಷಗಳಿಂದ ತಾರತಮ್ಯ ಮಾಡುವ ವಾತಾವರಣ ಸ್ಕಷ್ಟಿಯಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ

ಲೈಂಗಿಕ ದೃಷ್ಟಿಕೋನದ ಆಧಾರದಲ್ಲಿ ಯಾವುದೇ ವ್ಯಕ್ತಿಗೆ ತಾರತಮ್ಯ ಮಾಡುವಂತಿಲ್ಲ ಎಂದು ಪೀಠ ಅಭಿಪ್ರಾಯಪಟ್ಟದೆ ಆಧ್ವಾತ್ಮಿಕ ನಾಯಕ ಮತ್ತು ಸಾಧು ವಾಸ್ವಾನಿ ಮಿಷನ್ನ ಮುಖ್ಯಸ್ಥರಾಗಿದ್ದ ದಾದಾ ಜೆ

ವಾಸ್ವಾನಿ ಪುಣೆಯಲ್ಲಿಂದು ನಿಧನ ಹೊಂದಿದರು

ಪಕ್ಷದ ವಕ್ತಾರ ಸಂಬಿತ್ ಪಾತ್ರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತರೂರ್ ಅವರ ಇಂತಪ ಹೇಳಿಕೆಗಳು ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ನಡೆದಿರುವ ನೇರ ದಾಳಿಯಾಗಿದೆ ಇದು ಆರೋಗ್ಯ ಮೂರ್ಣ ರಾಜಕಾರಣದ ಲಕ್ಷಣವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಓಲೈಕೆ ರಾಜಕಾರಣವನ್ನೇ ಮಾಡಿಕೊಂಡು ಬರುತ್ತಿದ್ದು ದೇಶದ ಸ್ವಾಸ್ತ್ರವನ್ನು ಕದಡಲು ಯತ್ನಿಸುತ್ತಿದೆ ಸಂವಿಧಾನ ಮತ್ತು ರಾಷ್ಟೀಯ ಸಂಸ್ಥೆಗಳ ಮೇಲೆ ಕಾಂಗ್ರೆಸ್ ಪಕ್ಷ ಪಲವಾರು ಬಾರಿ ಇಂತಪ ದಾಳಿಗಳನ್ನು ನಡೆಸಿದೆ ಎಂದು ಅವರು ಪೇಳಿದರು ಶಶಿ ತರೂರ್ ಅವರಂತಪ ಬುದ್ಧಿಜೀವಿಯೊಬ್ಬರು ಇಂತಪ ಹೇಳಿಕೆ ನೀಡಿರುವುದಕ್ಕೆ ಕ್ಷಮೆ ಕೋರಬೇಕೆಂದು ಸಪ ಪಾತ್ರಾ ಆಗ್ರಪಪಡಿಸಿದರು

ಬಡತನವನ್ನು ಇನ್ನಷ್ಟು ವೇಗದಲ್ಲಿ ನಿರ್ಮೂಲನೆ ಮಾಡುವ ಅಗತ್ಯವಿದೆ ಕ್ರಷಿ ವಲಯ ಹೆಚ್ಚಿನ ಒತ್ತಡದಲ್ಲಿದ್ದು ಈ ಕ್ಷೇತ್ರದ ಅಭಿವ್ಯದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಎಂದು ಸಲಹೆ ನೀಡಿದರು

ದಸ್ತ್ ಇ ಅರ್ಚ್ ಜಿಲ್ಲೆಯಲ್ಲಿ ಸೇನಾನೆಲೆಯ ಮೇಲೆ ತಾಲಿಬಾನ್ ಉಗ್ರರು ಶೆಲ್ಗಳ ದಾಳಿ ನಡೆಸಿದರು